ಮುಂದಿನ ಐದು ವರ್ಷಗಳಲ್ಲಿ ಭಯೋತ್ಸಾದನೆ ಎಡಪಂಥೀಯ ವಿಧ್ಯಂಸಕತೆ ಮತ್ತು ಈಶಾನ್ಯದಲ್ಲಿನ ದಂಗೆಯನ್ನು ಸಂಪೂರ್ಣ ತೊಡೆದುಹಾಕಲು ಎನ್

ಎ

ಮಹಾ ಮೈತ್ರಿ ಕೂಟದ ಜಿಯದ ತರುವಾಯ ಜಾರ್ಖಂಡ್ನಲ್ಲಿ ಹೊಸ ಅಧ್ಯಾಯ ಆರಂಭವಾಗಿದೆ ಎಂದು ಜೆಎಂಎಂನ ಕಾರ್ಯಾಧ್ಯಕ್ಷ ಹಾಗೂ ಮುಖ್ಯಮಂತ್ರಿ ಅಭ್ಯರ್ಥಿ ಹೇಮಂತ್ ಸೊರೇನ್ ಹೇಳಿದ್ದಾರೆ ರಾಂಚಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಹಾ ಮೈತ್ರಿ ಸರ್ಕಾರ ರಚನೆಯ ತರುವಾಯ ಜಾರ್ಖಂಡ್ ಜನರ ಆಶೋತ್ತರಗಳನ್ನು ಈಡೇರಿಸಲಾಗುವುದು ಎಂದರು ಮಹಾ ಮೈತ್ರಿಕೂಟದ ಮಿತ್ರ ಪಕ್ಷಗಳಾದ ಕಾಂಗ್ರೆಸ್ ಆರ್ ಜೆ

ಶೀಘ್ರವೇ ಸಭಿ ಸೇರಿ ಕಾರ್ಯತಂತ್ರ ರೂಪಿಸಲಿವೆ ಎಂದರು ಮಹಾ ಮೈತ್ರಿಯಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ್ದಕ್ಕಾಗಿ ಸೋರೇನ್ ರಾಜ್ಯದ ಜನತೆಗೆ ಧನ್ಯವಾದ ಅರ್ಪಿಸಿದರು ದೇಶೀಯವಾಗಿ ಅಭಿವೃದ್ದಿ ಪಡಿಸಲಾಗಿರುವ ತ್ವರಿತವಾಗಿ ಸ್ಪಂದಿಸುವ ಭೂಮಿಯಿಂದ ಬಾನಿಗೆ ಚಿಮ್ಮುವ ಕ್ಷಿಪಣಿ ಕ್ಯು ಆರ್ ಎಸ್ ಎ ಎಂ

ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ದೆ ಡಿಆರ್ ಡಿ

ಇದು ಫನ ಇಂಧನ ಶಕ್ತಿಯನ್ನು ಬಳಸುತ್ತದೆ ಮತ್ತು ಬಹು ಗುರಿಗಳನ್ನು ಛೇದಿಸುವ ಸಾಮರ್ಥ್ಯವನ್ನು ಹೊಂದಿದೆ

ಎಲ್ಲ ಹವಾಮಾನದಲ್ಲಿ ಮತ್ತು ಎಲ್ಲ ಭೂಭಾಗಗಳಲ್ಲಿ ಬಳಸಬಹುದಾದ ಈ ಕ್ಷಿಪಣಿ ವಿಮಾನದ ರೆಡಾರ್ ಗಳಿಂದ ಜಾಮ್ ಮಾಡುವುದರ ವಿರುದ್ದ ಎಲೆಕ್ಟ್ರಾನಿಕ್ ಪ್ರತಿಕ್ರಮಗಳಿಂದ ಸುಸಜ್ಞಿತವಾಗಿದೆ ಕ್ಯಾನಿಸ್ಟರ್ ಆಧಾರಿತ ಅತಿ ವೇಗದ ಈ ಶಸ್ತ್ರ ವ್ಯವಸ್ಥೆಯು ವಾಯುಗುರಿಗಳು ಟ್ಯಾಂಕ್ ಗಳು ಮತ್ತು ಬಂಕರ್ ಗಳನ್ನು ನಾಶಪದಿಸುವ ಸಾಮರ್ಥ್ಯ ಹೊಂದಿದೆ

ಎಸ್ ಎ ಎಂ

ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಲ್ಲಿ ಜಾಗ್ಪತಿ ಮೂಡಿಸುವಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಐಸಿಟಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಮಾನವ ಸಂಪನ್ಮೂಲ ಅಭಿವೃದ್ದಿ ಖಾತೆ ರಾಜ್ಯ ಸಚಿವ ಸಂಜಯ್ ಧೋತ್ರೆ ಹೇಳಿದ್ದಾರೆ ದೆಹಲಿಯಲ್ಲಿಂದು ಶಿಕ್ಷಕರಿಗೆ ಐಸಿಟಿ ಪ್ರಶಸ್ತಿ ಪ್ರದಾನ ಮಾಡಿ ಅವರು ಮಾತನಾಡಿದರು

ಐಸಿಟಿಯ ಬಳಕೆ ಪ್ರಸಕ್ತ ಬೋಧನಾ ಪದ್ದತಿಯಲ್ಲಿ ಕ್ರಾಂತಿಕಾರಕವಾಗಿದೆ ಎಂದರು ವಿದ್ಯಾರ್ಥಿಗಳಿಗೆ ತಮ್ಮ ಐಸಿಟಿ ಕೌಶಲವನ್ನು ಪ್ರಚುರಪಡಿಸಲು ಹಲವು ವೇದಿಕೆಗಳನ್ನು ಕಲ್ಪಿಸಲಾಗಿದೆ ಮತ್ತು ಅವರನ್ನು ಕಂಪ್ಯೂಟರ್ ಸಂಪರ್ಕಿತ ಕಲಿಕಾ ಪ್ರಕ್ರಿಯೆಯೊಂದಿಗೆ ಹೊಂದಿಕೊಳ್ಳುವಂತೆ ಮಾಡಲು ಹಲವು ಯೋಜನೆಗಳನ್ನು ಸರ್ಕಾರ ಆರಂಭಿಸಿದೆ ಎಂದು ತಿಳಿಸಿದರು ದ್ವಿತೀಯ ಹಂತದ ಉಕ್ಕು ವಲಯ ಕಚ್ಚಾ ವಸ್ತುವಿನ ಕೊರತೆಯನ್ನು ಎದುರಿಸುವುದಿಲ್ಲ ಎಂಬ ಭರವಸೆಯನ್ನು ಕೇಂದ್ರ ಉಕ್ಕು ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರಿಂದು ನೀಡಿದ್ದಾರೆ ದೆಹಲಿಯಲ್ಲಿಂದು ಸಮಾರಂಭವೊಂದರಲ್ಲಿ ಮಾತನಾದಿದ ಪ್ರಧಾನ್ ಸರ್ಕಾರ ಇದರ ಬಗ್ಗೆ ಕಾಳಜಿ ವಹಿಸಿದೆ ಎಂದರು ವಲಯದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಒಂದು ದಶಲಕ್ಷ ಟನ್ ಕಚ್ಚಾವಸ್ತಿಗಾಗಿ ಹರಾಜು ಪ್ರಕ್ರಿಯೆ ಆರಂಭಿಸಿದ್ದು ವಲಯ ಇನ್ನು ಸಂಕಷ್ನ ಎದುರಿಸುವುದಿಲ್ಲ ಎಂದರು ಕುಲುಮೆ ಕೈಗಾರಿಕೆಯಲ್ಲಿ ಚೂರುಗಳು ಕಾಳಜಿಯ ಕ್ಷೇತ್ರವಾಗಿದ್ದು ರಸ್ತೆ ಸಾರಿಗೆ ಹೆದ್ದಾರಿ ಸಚಿವಾಲಯವು ಈ ಸಮಸ್ಯೆ ಪರಿಹರಿಸಲು ಯೋಜಿಸಿದ್ದು ಇದನ್ನು ಸಂಪುಟಕ್ಕೆ ತೆಗೆದುಕೊಂದು ಹೋಗಲು ಉದ್ದೇಶಿಸಿದೆ ಎಂದರು

ಸೋನಿಯಾಗಾಂಧಿ ನೇತೃತ್ವದಲ್ಲಿಂದು ಕಾಂಗ್ರೆಸ್ ಪಕ್ಷ ಸಂವಿಧಾನ ಉಳಿಸಿ ಎಂದು ಒತ್ತಾಯಿಸಿ ದೆಹಲಿಯ ರಾಜಘಾಟ್ ನಲ್ಲಿ ಸತ್ಯಾಗ್ರಹ ನಡೆಸಿತು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಮಾಜಿ ಪ್ರಧಾನ ಮಂತ್ರಿ ಡಾ ಮನಮೋಹನಸಿಂಗ್ ಗುಲಾಂ ನಭಿ ಆಜಾದ್ ಮಧ್ಯಪ್ರದೇಶ ಮುಖ್ಯಮಂತ್ರಿ ಕಮಲನಾಥ್ ಮತ್ತು ಅಹ್ಮದ್ ಪಟೇಲ್ ಸೇರಿದಂತೆ ಪ್ರಮುಖ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದರು

ಡಿ ಎ ಸರ್ಕಾರ ಮುಂದಿನ ಐದು ವರ್ಷಗಳಲ್ಲಿ ಭಯೋತ್ಪಾದನೆ ಎಡಪಂಥೀಯ ವಿಧ್ಯಂಸಕತೆ ಈಶಾನ್ಯದಲ್ಲಿನ ದಂಗೆಯನ್ನು ಸಂಪೂರ್ಣ ನಿರ್ಮೂಲನೆ ಮಾದಲು ಬದ್ದವಾಗಿದೆ ಎಂದು ಕೇಂದ್ರ ಗ್ಬಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ

ಕಳೆದ ಐದು ವರ್ಷಗಳಲ್ಲಿ ಭಯೋತ್ವಾದನೆಯ ಸ್ವರೂಪಗಳನ್ನು ಬೇಧಿಸುವಲ್ಲಿ ಉತ್ತಮ ಕಾರ್ಯ ನಿರ್ವಹಿಸಿದ ಬೇಹುಗಾರಿಕೆಯ ಶಾಖೆಯ ಬಗ್ಗೆ ವಿಶೇಷ ಉಲ್ಲೇಖ ಮಾಡಿದರು ಈಶಾನ್ಯದಲ್ಲಿನ ದಂಗೆಯನ್ನು ಸಮರ್ಥವಾಗಿ ಕಳೆದ ಕೆಲವು ವರ್ಷಗಳಿಂದ ನಿಗ್ರಹಿಸುತ್ತಿರುವ ಐಬಿಯನ್ನು ಅವರು ಶ್ಲಾಘಿಸಿದರು ಮುಂಬರುವ ವರ್ಷಗಳಲ್ಲಿ ರಾಷ್ಟೀಯ ಸುರಕ್ಷತೆಯ ಸವಾಲುಗಳನ್ನು ಪಟ್ಟಿ ಮಾಡಿದ ಅಮಿತ್ ಶಾ ಭೂ ಮತ್ತು ಸಾಗರ ಗದಿ ಸುರಕ್ವತೆಗೆ ವಿಶೇಷ ಗಮನ ನೀಡಿದರು ರಾಷ್ಟೀಯ ಭದ್ರತೆಯ ಉಪಕರಣಗಳಲ್ಲಿ ಐಬಿಯನ್ನು ಮೆದಿಳು ಎಂಬು ಬಣ್ಣಿಸಿದ ಅವರು ಭಯೋತ್ವಾದನೆ ಮತ್ತು ನಕ್ಸಲ್ ವಾದದ ವಿಚಾರದಲ್ಲಿ ಶೂನ್ಯ ಸಹಿಷ್ಣತೆ ತಾಳಲು ಅವರು ಸದಾ ನೆರವಾಗಿದ್ದಾರೆ ಎಂದರು

ಈ ಕ್ಷೇತ್ರದಲ್ಲಿ ಅವರ ವಿರುದ್ದ ಪಕ್ಷೇತರ ಅಭ್ಯರ್ಥಿ ಸರಯು ರಾಯ್ ಮುನ್ನಡೆ ಸಾಧಿಸಿದ್ದಾರೆ ಜಾರ್ಖಂಡ್ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರು ನೀದಿರುವ ಜನಾದೇಶವನ್ನು ಗೌರವಿಸುವುದಾಗಿ ಬಿಜೆಪಿ ಅಧ್ಯಕ್ಷ ಹಾಗೂ ಕೇಂದ್ರ ಗ್ಬಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ ಟ್ವೀಟ್ ಸಂದೇಶದಲ್ಲಿ ಅವರು ಅವಿಶ್ರಾಂತವಾಗಿ ದುಡಿದ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದ ಅರ್ಪಿಸಿದ್ದಾರೆ

ಬಿಜೆಪಿ ಸದಾ ರಾಜ್ಯದ ಅಭಿವೃದ್ದಿಗೆ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ

ಈ ಮಧ್ಯೆ ನಾಗರಿಕ ಪೌರತ್ವ ತಿದ್ದುಪದಿ ಕಾಯಿದೆ ವಿರುದ್ದ ಪ್ರಸ್ತುತ ನಡೆಯುತ್ತಿರುವ ಪ್ರತಿಭಟನೆಗಳಿಂದ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ನೌಕರರನ್ನು ಕ್ಯೆಬಿಡುವಂತೆ ಗಣ್ಯ ವ್ಯಕ್ತಿಗಳ ಗುಂಪು ಮನವಿ ಮಾದಿದೆ ರಾಜ್ಯದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡುವಂತೆ ಅವರು ಎಲ್ಲರಿಗೂ ಮನವಿ ಮಾಡಿದ್ದಾರೆ ಈ ಮನವಿ ಇಂದು ವಾರ್ತಾ ಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದು ಪ್ರತಿಭಟನೆಯ ಹೆಸರಿನಲ್ಲಿ ಯಾರೂಬ್ಬರೂ ರಾಜಕೀಯ ಲಾಭ ಪಡೆಯದಂತೆ ಖಾತಿ ಪಡಿಸಿಕೊಳ್ಳಬೇಕು ಎಂದು ಹೇಳಲಾಗಿದೆ

ಈ ಸಭೆಯಲ್ಲಿ ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಠಾಕೂರ್ ಭಾಗಿಯಾಗಿದ್ದರು ಗುಣಮಟ್ಟದ ಕುಡಿಯುವ ನೀರು ಪೂರ್ವೆಕೆ ಒಳಚರಂಡಿ ಘನ ತ್ಯಾಜ್ಯ ನಿರ್ವಹಣೆ ನೈರ್ಮಲ್ಯ ಕುರಿತ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಿತು ತಜ್ಞರು ನೈರ್ಮಲ್ಯ ಮತ್ತು ಗುಣಮಟ್ಟದ ನೀರಿನ ಲಭ್ಯತೆಯಲ್ಲಿನ ತಾರತಮ್ಯ ನಿವಾರಿಸುವ ಕುರಿತು ಮಾತನಾಡಿದರು ಆರೋಗ್ಯ ವಿಚಾರಗಳು ಮತ್ತು ನೀರಿನ ಕೊರತೆಗೆ ಪರಿಹಾರ ದೊರಕಿಸುವುದರ ಜೊತೆಗೆ ಗ್ರಾಮೀಣ ನೈರ್ಮಲ್ಲ ಹೆಚ್ಚಿಸುವ ಅಗತ್ಯವಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಉಪರಾಷ್ಟ್ರಪತಿ ಎಂ

ಬಾಲಿವುಡ್ ನಟ ಆಯುಷ್ಮಾನ್ ಖುರಾನ ಮತ್ತು ವಿಕ್ಲಿ ಕೌಶಲ್ ಅವರು ಅಂದಾಧುನ್ ಮತ್ತು ಉರಿ ಚಿತ್ರದ ತಮ್ಮ ಅಭಿನಯಕ್ಕಾಗಿ ಜಂಟಿಯಾಗಿ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದರು ವಿಕಿ ಕೌಶಲ್ ತಮಗೆ ಈ ಪ್ರಶಸ್ತಿ ಪಡೆಯುತ್ತಿರುವುದು ಅತಿ ದೊಡ್ಡ ಗೌರವವಾಗಿದೆ ಎಂದರು ಕೀರ್ತಿ ಸುರೇಶ್ ಅವರು ಹೆಸರಾಂತ ನಟಿ ಸಾವಿತ್ರೀ ಅವರ ಜೀವನಾಧಾರಿತ ಮಹಾನಟಿ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿ ಸ್ವೀಕರಿಸಿದರು ಗುಜರಾತಿ ಸಿನಿಮಾ ಹೆಲ್ಲಾರೋ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಗಳಿಸಿತು ಆದಿತ್ಯ ಧಾರ್ ಅವರಿಗೆ ಅವರ ಪ್ರಥಮ ಚಿತ್ರ ಉರಿ ದಿ ಸರ್ಜಿಕಲ್ ಸ್ಟೇಕ್ ಚಿತ್ರಕ್ಕಾಗಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಲಭಿಸಿತು ಅಂಧಾಧುನ್ ಅತ್ಯುತ್ತಮ ಹಿಂದಿ ಚಲನಚಿತ್ರ ಪ್ರಶಸ್ತಿ ಪಡೆಯಿತು ಬದಾಯಿ ಹೋ ಅತ್ಯುತ್ತಮ ಸಂಪೂರ್ಣ ಮನರಂಜನೆಯ ಜನಪ್ರಿಯ ಚಿತ್ರ ಪ್ರಶಸ್ತಿ ಪಡೆಯಿತು ಹಿರಿಯ ನಟಿ ಸುರೇಖಾ ಸಿಕ್ರಿ ಅವರು ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಲು ಚಲನಚಿತ್ರಗಳು ಸಂವಹನದ ಅತ್ಯುತ್ತಮ ಮಾಧ್ಯಮವಾಗಿದ್ದು ಚಲನಚಿತ್ರೋದ್ಯಮ ಸಾಮಾಜಿಕ ವಿಷಯಗಳ ಚಿತ್ರಗಳಿಗೆ ಮಹತ್ವ ನೀಡಬೇಕು ಎಂದರು